ಇಂದು ಕಾರ್ಗಿಲ್ ವಿಜಯ್ ದಿವಸ್ ಆಚರಣೆ ಪುತಾತ್ತ ಯೋಧರ ಶೌರ್ಯ ಸಾಪಸ ತ್ಲಾಗ ಬಲಿದಾನದ ಸ್ತರಣೆ

ಆಕಾಶವಾಣಿ ದೂರದರ್ಶನ ಸುದ್ದಿ ಪ್ರಧಾನಮಂತ್ರಿಗಳ ಕಾರ್ಯಾಲಯ ಮತ್ತು ಸಮಾಚಾರ ಹಾಗೂ ಪ್ರಸಾರ ಖಾತೆ ಸಚಿವಾಲಯದ ಯೂಟ್ಟೂಬ್ ವಾಹಿನಿಯಲ್ಲೂ ಕಾರ್ಯಕ್ರಮ ಪ್ರಸಾರವಾಗಲಿದೆ ಮನ್ ಕಿ ಬಾತ್ ಓಂದಿ ಕಾರ್ಯಕ್ರಮದ ನಂತರ ತಕ್ಷಣವೇ ಪ್ರಾದೇಶಿಕ ಭಾಷೆಗಳಲ್ಲಿ ಈ ಕಾರ್ಯಕ್ರಮಗಳನ್ನು ಆಕಾಶವಾಣಿ ಬಿತ್ತರಿಸಲಿದೆ

ಪ್ರಧಾನ ಮಂತ್ರಿ ನರೇಂದ್ರ ಮೋದಿ ಅವರು ನಿನ್ನೆ ವಸತಿ ಮತ್ತು ನಗರ ವ್ಯವಹಾರಗಳ ಸಚಿವಾಲಯದ ಪ್ರಧಾನ ಮಂತ್ರಿ ನಿಧಿ ವ್ಯಾಪಾರಸ್ಥರ ಆತ್ಮನಿರ್ಭರ ನಿಧಿ ಪಿ ಎಂ ಸ್ವನಿಧಿ ಯೋಜನೆ ಅನುಷ್ಠಾನದ ಕುರಿತು ಪ್ರಗತಿ ಪರಾಮರ್ಶೆ ನಡೆಸಿದರು

ಈ ಸಂದರ್ಭದಲ್ಲಿ ಪ್ರಧಾನಮಂತ್ರಿ ಪಾರದರ್ಶಕತೆ ಹೊಣೆಗಾರಿಕೆ ಮತ್ತು ವೇಗವನ್ನು ಖಚಿತಪಡಿಸಿಕೊಳ್ಳಲು ಯೋಜನೆಯ ಆಡಳಿತಕ್ಕಾಗಿ ವೆಬ್ ಮೋರ್ಟಲ್ ಮತ್ತು ಮೊಬ್ಲೆಲ್ ಆ್ಲಪ್ ಮೂಲಕ ಐ ಟಿ ಪರಿಹಾರಗಳನ್ನು ಬಳಸುವುದರ ಬಗ್ಗೆ ಸಂತಸ ವ್ಯಕ್ತಪಡಿಸಿದರು ಭವಿಷ್ಣದ ಹಣಕಾಸಿನ ಅಗತ್ಯಗಳಿಗೆ ನೆರವಾಗಲು ಬೀದಿ ವ್ಯಾಪಾರಸ್ವರಿಗೆ ಕ್ರೆಡಿಟ್ ಮ್ರೋಫ್ಟೆಲ್ ನಿರ್ಮಿಸಲು ಡಿಜೆಟಲ್ ಪಾವತಿಗಳ ಬಳಕೆ ಸಹಾಯ ಮಾಡುತ್ತದೆ ಎಂದು ಪ್ರಧಾನಿಯವರು ಈ ವೇಳೆ ತಿಳಿಸಿದರು ಬೀದಿ ಬದಿ ವ್ಯಾಪಾರಸ್ವರಿಗೆ ಸಾಲವನ್ನು ವಿಸ್ತರಿಸುವ ಉದ್ದೇಶದಿಂದ ಈ ಯೋಜನೆಯನ್ನು ಜಾರಿಗೊಳಿಸಲಾಗಿಲ್ಲ ಬದಲಾಗಿ ಅವರ ಸಮಗ್ರ ಅಭಿವ್ಯದ್ದಿ ಮತ್ತು ಆರ್ಥಿಕ ಉನ್ನತಿಯ ದೃಷ್ಟಿಕೋನದೊಂದಿಗೆ ಜಾರಿಗೆ ತರಲಾಗಿದೆ ಎಂದು ನರೇಂದ್ರ ಮೋದಿ ಹೇಳಿದರು

ರಾಜ್ಗಾದ್ಯಂತ ಇಂದು ಭಾನುವಾರದ ಕರ್ಫ್ಯೂ ಜಾರಿಯಲ್ಲಿದೆ ಯಾವುದೇ ಸಾರಿಗೆ ವ್ಯವಸ್ಥೆ ಇರುವುದಿಲ್ಲ ವ್ಯಾಪಾರ ವಹಿವಾಟವನ್ನು ಸಂಪೂರ್ಣ ಬಂದ್ ಮಾಡಲಾಗಿದೆ ಸಾರ್ವಜನಿಕರು ಮನೆಯಲ್ಲಿಯೇ ಇದ್ದು ಭಾನುವಾರದ ಕರ್ಫ್ಯೂಗೆ ಸಂಪೂರ್ಣ ಬೆಂಬಲ ನೀಡಬೇಕು ಎಂದು ಬೆಂಗಳೂರು ನಗರ ಮೊಲೀಸ್ ಆಯುಕ್ತ ಭಾಸ್ತರ್ ರಾವ್ ಜನತೆಯಲ್ಲಿ ಮನವಿ ಮಾಡಿದ್ದಾರೆ

ಆ ಯುದ್ದದಲ್ಲಿ ಆಪರೇಷನ್ ವಿಜಯ್ ಎಂಬ ಕಾರ್ಯಾಚರಣೆ ಮೂಲಕ ಭಾರತದ ಯೋಧರು ಪಾಕಿಸ್ತಾನವನ್ನು ಸೋಲಿಸಿದ್ದರು

ಕಾರ್ಗಿಲ್ ಯುದ್ದದಲ್ಲಿ ಹುತಾತ್ಮರಾದ ಯೋಧರಿಗೆ ಗೌರವ ನಮನ ಸಲ್ಲಿಸಿರುವ ಉಪರಾಷ್ಟಪತಿ ಎಂ ವೆಂಕಯ್ಕನಾಯ್ಡು ಕಾರ್ಗಿಲ್ ವಿಜಯ್ ದಿವಸದ ಈ ಸಂಭ್ರಮ ದೇಶದ ಸಾರ್ವಭೌಮತೆ ಮತ್ತು ಏಕತೆಯನ್ನು ಬಿಂಬಿಸುತ್ತದೆ ಯೋಧರ ದೇಶ ಭಕ್ತಿ ಮತ್ತು ಶೌರ್ಯವನ್ನು ಈ ರಾಷ್ಟವು ಸದಾ ಸ್ಮರಿಸುತ್ತದೆ ಎಂದು ಟ್ವೀಟ್ನಲ್ಲಿ ತಿಳಿಸಿದ್ದಾರೆ ಆವರೇಷನ್ ವಿಜಯ್ ಭಾರತೀಯ ಸೇನೆಯ ಯೋಧರ ಧೈರ್ಯ ಶೌರ್ಯ ಮತ್ತು ಬಲಿದಾನದ ಸಾಹಸವಾಗಿದೆ ಎಂದು ಭಾರತೀಯ ಸೇನೆ ಟ್ವೀಟ್ ಮಾಡಿದೆ ಆತ್ಮನಿರ್ಭರ್ ಭಾರತ ಪರಿಕಲ್ಪನೆಯನ್ನು ಸಾಕಾರಗೊಳಿಸುವಲ್ಲಿ ಪಾಗೂ ದೇಶದ ರೈತಾಪಿ ಸಮುದಾಯಕ್ಕೆ ಉತ್ತಮ ಸೇವೆ ನಿಡುವ ನಿಟ್ಟನಲ್ಲಿ ರಸಗೊಬ್ಬರ ವಲಯದಲ್ಲಿ ಸುಧಾರಣೆಗಳನ್ನು ತರುವ ಎಲ್ಲಾ ಪ್ರಯತ್ನ ಮಾಡಲಾಗುತ್ತಿದೆ ಎಂದು ಕೇಂದ್ರ ರಾಸಾಯನಿಕ ಮತ್ತು ರಸಗೊಬ್ಬರ ಖಾತೆ ಸಚಿವ ಡಿ

ಸದಾನಂದ ಗೌಡ ನವದೆಪಲಿಯಲ್ಲಿ ತಿಳಿಸಿದ್ದಾರೆ

ಡ್ಕಾಶ್ ಬೋರ್ಡ್ನಲ್ಲಿ ರಸಗೊಬ್ಬರ ಪೂರೈಕೆ ಲಭ್ಯತೆ ಅಗತ್ಯತೆಗಳ ಕುರಿತ ನಿಖರ ಮಾಹಿತಿ ಲಭ್ಯವಾಗುತ್ತದೆ

ರಸಗೊಬ್ಬರ ವಲಯದಲ್ಲಿ ಸುಗಮ ವ್ವವಹಾರಕ್ಕೆ ಅಗತ್ತವಿರುವ ಎಲ್ಲಾ ತ್ರಮಗಳನ್ನು ಕೈಗೊಳ್ಳಲಾಗಿದೆ ಎಂದು ಇದೇ ವೇಳೆ ಸಚಿವ ಡಿ

ಸದಾನಂದಗೌಡ ತಿಳಿಸಿದರು

ಕೇಂದ್ರ ಕ್ರೀಡಾ ಸಚಿವ ಕಿರಣ್ ರಿಜಿಜು ಮತ್ತು ಪರಿಯಾಣ ಮುಖ್ಯಮಂತ್ರಿ ಮನೋಪರ ಲಾಲ್ ಖಟ್ಟರ್ ಅವರು ನಿನ್ನೆ ವೀಡಿಯೊ ಕಾನ್ಫರೆನ್ಸ್ ಮೂಲಕ ಈ ವಿಷಯ ತಿಳಿಸಿದರು

ಪ್ರತಿ ವರ್ಷ ಜನವರಿ ತಿಂಗಳು ಈ ತ್ರೀಡಾಕೂಟ ಆಯೋಜನೆಗೊಳ್ಳಬೇಕಿತ್ತು

ಮನೋಹರಲಾಲ್ ಖಟ್ಟರ್ ಮಾತನಾಡಿ ಕ್ರೀಡೆಗೆ ಉತ್ತೇಜನ ಮತ್ತು ಅಧ್ಲೀಟ್ಗಳಿಗೆ ಮೋತ್ಸಾಹ ನೀಡಲು ಪರಿಯಾಣ ಸದಾಬದ್ಗವಾಗಿರುತ್ತದೆ ಖೇಲೋ ಇಂಡಿಯಾ ಯುವ ಕ್ರೀಡಾಕೂಟ ಆಯೋಜಿಸುತ್ತಿರುವುದು ಮತ್ತೊಂದು ಬದ್ಗತೆಯಷ್ಲಿ ಉತ್ತಮ ದರ್ಜೆಯ ಸೌಲಭ್ಯಗಳನ್ನು ಹೊಂದಿರುವ ಪರಿಯಾಣದಲ್ಲಿ ಖೇಲೋ ಇಂಡಿಯಾ ಯುವ ಕ್ರೀಡಾಕೂಟವನ್ನು ಯಶಸ್ತಿಯಾಗಿ ನಡೆಸಿಕೊಡುವುದಾಗಿ ಅವರು ಭರವಸೆ ವ್ಯಕ್ತಪಡಿಸಿದರು

ಮೂಂಚ್ ಜಿಲ್ಲೆಯ ಮಂಕೋಟೆ ಸೆಕ್ಷರ್ನಲ್ಲಿನ ಗಡಿ ನಿಯಂತ್ರಣ ರೇಖೆಯಲ್ಲಿ ನಿನ್ನೆ ಪಾಕಿಸ್ತಾನದ ಪಡೆಗಳು ಬ್ಲಹತ್ ಪ್ರಮಾಣದಲ್ಲಿ ಮೋರ್ಟಾರ್ ಶೆಲ್ಲಿಂಗ್ ಮತ್ತು ಮದ್ದುಗುಂಡುಗಳಿಂದ ದಾಳಿ ಮಾಡಿವೆ ಭಾರತೀಯ ಸೇನೆಕೂಡ ತಕ್ಕ ಪ್ರತ್ಯುತ್ತರ ನೀಡಿದೆ